ಶಂಕುಸ್ಥಾಪನೆ ನೆರವೇರಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಷ್ಷೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಕಾರ್ಯಕ್ರಮ ಉದ್ದೇಶಿಸಿ ಭಾಷಣ

ಮಧ್ಯಸ್ಥಿಕೆಗೆ ಒಪ್ಪಿಸಿದ ಸುಪ್ರೀಂಕೋರ್ಟ್ ಒಂದು ವಾರದೊಳಗೆ ಪ್ರಕ್ರಿಯೆ ಆರಂಭ

ತನ್ನ ನೆಲದಲ್ಲಿ ಕಾರ್ಯಾಚರಣೆ ನಡೆಸುತ್ತಿರುವ ಭಯೋತ್ವಾದಕ ಗುಂಪುಗಳ ವಿರುದ್ದ ಸುಸ್ತಿರ ಮತ್ತು ಹಿಂದೆ ಸರಿಯದಂಥ ಕ್ರಮಗಳನ್ನು ಕೈಗೊಳ್ಳುವಂತೆ ಪಾಕಿಸ್ತಾನಕ್ಕೆ ಅಮೆರಿಕಾ ತಾಕೀತು

ಶಕ್ತಿ ಪ್ರಶಸ್ತಿ ಪ್ರದಾನ

ಇಂದು ಭಾರತ ಮತ್ತು ಆಸ್ಸೇಲಿಯಾ ನಡುವೆ ಮೂರನೇ ಏಕದಿನ ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯ ಮಧ್ಯಾಹ್ನ

ವಾರಾಣಸಿಯ ಬಾಬಾ ವಿಶ್ವನಾಥ ದೇವಾಲಯ ಕೋಟ್ಲಂತರ ಜನರ ನಂಬಿಕೆ ಮತ್ತು ವಿಶ್ವಾಸದ ತಾಣವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ಗಾರೆ ಇಂದು ಬೆಳಗ್ಗೆ ವಿಶ್ವನಾಥ ದೇವಾಲಯದಲ್ಲಿ ವೈಭವೀಕರಣ ಮತ್ತು ಸಮುಚ್ಧಯಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ ಬಳಕ ಮಾತನಾಡಿದ ಅವರು ಈ ದೇವಾಲಯದ ಸಮುಚ್ದಯ ಎಲ್ಲ ದೇವಾಲಯಗಳಗೂ ಮತ್ತು ಅವುಗಳ ಸುರಕ್ಷತೆ ಮತ್ತು ಭದ್ರತೆಗೆ ಮಾದರಿಯಾಗಲಿದೆ ಎಂದರು ಈ ಸಮುಚ್ದಯ ಮಾದರಿ ತಯಾರಿಸುವಾಗ ನಮ್ಮ ಶಾಸ್ತಗಳಲ್ಲಿ ಪ್ರಸ್ತಾಪಿಸಲಾಗಿರುವ ನಿಯಮ ಮಾನದಂಡ ಮತ್ತು ನೈತಿಕ ಮೌಲ್ಯಗಳನ್ನು ಗಮನದಲ್ಲಿಟ್ಟುಕೊಳ್ಳಲಾಗಿದೆ ಎಂದರು ಈ ವಿಶ್ವ ವಿಖ್ಠಾತ ದೇವಾಲಯದ ಸುತ್ತಲಿನ ಒತ್ತುವರಿಯನ್ನು ತೆರವುಗೊಳಿಸಲು ಈ ಹಿಂದೆ ಯಾರೊಬ್ಬರೂ ಧೈರ್ಯ ಮಾಡಿರಲಿಲ್ಲ ಎಂದು ಪ್ರಧಾನಮಂತ್ರಿ ಹೇಳಿದರು

ವಾರಾಣಸಿಯ ಜೊತೆಗೆ ಪ್ರಧಾನಮಂತ್ರಿಯವರು ಕಾನ್ಪುರ ಮತ್ತು ಗಾಜಿಯಾಬಾದ್ ಜಿಲ್ಲೆಗಳಲ್ಲಿ ಇಂದು ಹಲವು ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ

ಲಖಿಸೌ ಮೆಟ್ರೋ ರೈಲು ಯೋಜನೆಯನ್ನು ಅವರು ಉದ್ಘಾಟಸಲಿದ್ದಾರೆ ಬಳಿಕ ಇದೇ ಸಂದರ್ಭದಲ್ಲಿ ಅವರು ಸಭಿಕರನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಗಾಜಿಯಾಬಾದ್ ನಲ್ಲಿ ಪ್ರಧಾನಮಂತ್ರಿ ಮೋದಿ ದಿಲ್ ಶಾದ್ ಉದ್ಧಾನ ಮೆಟ್ರೋದ ಶಹೀದ್ ಸ್ಕಳ್ ವಿಭಾಗವನ್ನು ಉದ್ಘಾಟಸಲಿದ್ದಾರೆ

ಗಾಜಿಯಾಬಾದ್ ಮತ್ತು ನವದೆಹಲಿಯ ಜನರಿಗೆ ಸುಗಮ ಸಂಚಾರದ ಸೌಕರ್ಯ ಒದಗಿಸಲಿದೆ

ಸರ್ವೋನ್ನತ ನ್ಯಾಯಾಲಯ ಇಂದು ಅಯೋಧ್ವಾ ರಾಮ ಜನ್ನ ಭೂಮಿ ಬಾಬರಿ ಮಸೀದಿ ಜಮೀನಿನ ವಿವಾದ ಪ್ರಕರಣವನ್ನು ಸೌಹಾರ್ಧಯುತವಾಗಿ ಬಗೆಹರಿಸಲು ಮಧ್ಯಸ್ಥಿಕೆಗೆ ಆದೇಶಿಸಿದೆ ಸುಪ್ರೀಂಕೋರ್ಟ್ ನ ವಿಶ್ರಾಂತ ನ್ಯಾಯಾಧೀಶ ಎಫ್ ಎಂ ಕಲ್ಲಿಪುಲ್ಲಾ ಅವರು ಈ ಪ್ರಕರಣದ ಮಧ್ಯಸ್ಕಿಕೆದಾರರ ಸಮಿತಿಯ ನೇತೃತ್ವವನ್ನು ವಹಿಸಲಿದ್ದಾರೆ ಆಧ್ಯಾತ್ಮಿಕ ಗುರು ಶ್ರೀ ತ್ರೀ ರವಿಶಂಕರ ಗುರೂಜಿ ಮತ್ತು ಹಿರಿಯ ವಕೀಲ ಶ್ರೀರಾಮ್ ಪಂಚು ಅವರು ಸಮಿತಿಯ ಇತರ ಸದಸ್ಭರಾಗಿದ್ದಾರೆ ಫೈಜಾಬಾದ್ನಲ್ಲಿ ಪ್ರಕರಣದ ಪ್ರಕ್ರಿಯೆಗಳು ನಡೆಯಲಿದ್ದು ಪ್ರಕ್ರಿಯೆ ಒಂದು ವಾರದಲ್ಲಿ ಆರಂಭವಾಗಲಿದೆ ಎಂದು ಸುಪ್ರೀಂಕೋರ್ಟ್ ಸ್ವಷ್ಟಪಡಿಸಿದೆ

ಮಧ್ಯಸ್ಥಿಕೆದಾರರ ಸಮಿತಿ ಹೆಚ್ಚಿನ ಸದಸ್ಕರನ್ನು ನೇಮಕ ಮಾಡಿಕೊಳ್ಳಬಹುದಾಗಿದೆ ಎಂದೂ ಹೇಳಿರುವ ಸುಪ್ರೀಂಕೋರ್ಟ್ ಯಾವುದೇ ರೀತಿಯ ಕಪ್ಪ ಇದ್ದಲ್ಲಿ ಅದನ್ನು ಸರ್ವೋನ್ನತ ನ್ಯಾಯಾಲಯದ ನೋಂದಣಿ ಕಚೇರಿಗೆ ತಿಳಿಸುವಂತೆ ಹೇಳಿದೆ ಅಯೋಧ್ಯೆ ಪ್ರಕರಣವನ್ನು ಕ್ಯಾಮರಾ ಕಣ್ಣಾವಲಿನಲ್ಲಿ ನಡೆಸುವಂತೆ ನ್ಯಾಯಾಲಯ ನಿರ್ದೇಶನ ನೀಡಿದ್ದು ಸಂಧಾನ ಪ್ರಕರಣ ಪ್ರಕ್ರಿಯೆಗಳನ್ನು ವರದಿ ಮಾಡುವುದರಿಂದ ಮುದ್ರಣ ಮತ್ತು ದೃತ್ಯ ಮಾಧ್ಯಮಗಳನ್ನು ದೂರ ಇಟ್ಟದೆ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ಅವರ ನೇತೃತ್ವದ ಐವರು ನ್ಯಾಯಾಧೀಶರ ಸಂವಿಧಾನ ಪೀಠ ಕಳೆದ ಬುಧವಾರ ಪ್ರಕರಣದ ವಾದ ವಿವಾದ ಆಲಿಸಿದ ತರುವಾಯ ಆದೇಶವನ್ನು ಕಾಯ್ದಿರಿಸಿತ್ತು

ವೆಂಕಯ್ಯ ನಾಯ್ದು ಹೇಳಿದ್ದಾರೆ ಕೋಸ್ಟರಿಕಾ ರಾಜಧಾನಿ ಸ್ಥಾನ್ಹೊಸೆಯಲ್ಲಿಂದು ಬೆಳಗ್ಗೆ ವ್ಯಾಪಾರ ಸಮಾವೇಶವನ್ನು ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು ಭಾರತ ಮೂರನೇ ಅತಿದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮವ ನಿರೀಕ್ಷೆ ಇದ್ದು

ಬದಲಾಗುತ್ತಿರುವ ಜಾಗತಿಕ ಸನ್ನಿವೇಶಗಳಿಗೆ ಭಾರತ ಹಾಗೂ ಕೋಸ್ಟರಿಕಾ ದ್ವಿಪಕ್ಷೀಯ ಸಂಬಂಧ ಬಲಗೊಂಡಿದ್ದು ಆರ್ಥಿಕಾಭಿವೃದ್ಧಿಗಾಗಿ ಇದನ್ನು ಇನ್ನು ಗಟ್ಟಗೊಳಿಸಬಹುದು ಎಂದು ಹೇಳಿದರು ಎರಡು ದೇಶಗಳ ಪ್ರವಾಸದಲ್ಲಿರುವ ಉಪರಾಷ್ಟಪತಿ ಅವರು ತಮ್ಮ ಪ್ರವಾಸದ ಅಂತಿಮ ಚರಣದಲ್ಲಿ ಕೋಸ್ಟರಿಕಾಗೆ ಭೇಟ ನೀಡಿದ್ದಾರೆ ತನ್ನ ನೆಲದಲ್ಲಿ ಕಾರ್ಯಾಚರಣೆ ನಡೆಸುತ್ತಿರುವ ಭಯೋತ್ವಾದಕ ಗುಂಪುಗಳ ವಿರುದ್ಧ ಸು್ಕಿರ ಮತ್ತು ಹಿಂದೆ ಸರಿಯದಂಥ ಕ್ರಮಗಳನ್ನು ಕೈಗೊಳ್ಳುವಂತೆ ಪಾಕಿಸ್ತಾನಕ್ಕೆ ಅಮೆರಿಕಾ ತಾಕೀತು ಮಾಡಿದೆ ವಿದೇಶಾಂಗ ಇಲಾಖೆಯ ಉಪ ವಕ್ತಾರ ರಾಬರ್ಟ್ ಪಲ್ಲಾಡಿನೋ ವಾಷಿಂಗ್ಟನ್ ನಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ್ದಾರೆ

ಪಾಕಿಸ್ತಾನ ಕೂಡ ಕಳೆದ ಕೆಲವು ದಿನಗಳಿಂದ ತನ್ನ ನೆಲದಲ್ಲಿನ ಭಯೋತ್ವಾದಕ ಗುಂಪುಗಳ ಮತ್ತು ಅದರ ಮುಖಂಡರ ವಿರುದ್ದ ಕ್ರಮ ಕೈಗೊಳ್ಳಲು ಆರಂಭಿಸಿದೆ ಪಲ್ಲಾಡಿನೋ ಅವರು ಅಮೆರಿಕಾ ಈ ಎಲ್ಲ ತ್ರಮಗಳನ್ನು ಗಮನಕ್ಕೆ ತೆಗೆದುಕೊಂಡಿದೆ ಮತ್ತು ಆದರೂ ಭಯೋತ್ಪಾದಕ ಸಂಘಟನೆಗಳು ಭವಿಷ್ಣದಲ್ಲಿ ಮತ್ತೆ ದಾಳಿ ನಡೆಸದಂತೆ ಮತ್ತು ವಲಯದಲ್ಲಿ ಸ್ವಿರತೆ ಉತ್ತೇಜಿಸಲು ನಾವು ಪಾಕಿಸ್ತಾನಕ್ಕೆ ಸುಸ್ವಿರ ಮತ್ತು ಹಿಂಪಡೆಯಲಾಗದಂಥ ಕ್ರಮಗಳನ್ನು ಭಯೋತ್ಪಾದಕ ಗುಂಪುಗಳ ವಿರುದ್ದ ಕೈಗೊಳ್ಳುವಂತೆ ಒತ್ತಾಯಿಸುತ್ತೇವೆ ಎಂದು ತಿಳಿಸಿದರು ತನ್ನ ನೆಲವನ್ನು ಭಯೋತ್ವಾದಕರ ಸ್ವರ್ಗ ಮಾಡದಂತೆ ಮತ್ತು ಅವರಿಗೆ ಹಣ ಪೂರೈಕೆ ಆಗುವುದನ್ನು ತಡೆಯಬೇಕು ಎಂಬ ವಿಶ್ವಸಂಸ್ವೆಯ ಭದ್ರತಾ ಮಂಡಳಿಯ ಕಟ್ಟುಪಾಡುಗಳಿಗೆ ಬದ್ದವಾಗಿರುವಂತೆ ನಾವು ಪಾಕಿಸ್ತಾನಕ್ಕೆ ಪುನಃ ಒತ್ತಾಯಿಸುತ್ತೇವೆ ಎಂದೂ ಅವರು ಹೇಳಿದರು ಅಂತಾರಾಷ್ಟೀಯ ಮಹಿಳಾ ದಿನವನ್ನು ಇಂದು ಆಚರಿಸಲಾಗಿತ್ತಿದೆ ಸರ್ಕಾರಗಳು ಎನ್ ಜಿ

ಈ ವರ್ಷದ ಮಹಿಳಾ ದಿನದ ಧ್ಯೇಯವಾಕ್ಯ ಸಮಾನವಾಗಿ ಚಿಂತಿಸಿ ಸ್ಮಾರ್ಟ್ ಆಗಿ ನಿರ್ಮಿಸಿ ಬದಲಾವಣೆಗಾಗಿ ನಾವಿನ್ಣತೆ ಎಂಬುದಾಗಿದೆ

ರಾಷ್ಷಪತಿ ರಾಮ್ ನಾಥ್ ಕೋವಿಂದ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಂತಾರಾಷ್ಟೀಯ ಮಹಿಳಾ ದಿನದ ಸಂದರ್ಭದಲ್ಲಿ ದೇಶವಾಸಿಗಳಿಗೆ ಶುಭ ಕೋರಿದ್ದಾರೆ ಅಂತಾರಾಷ್ಷೀಯ ಮಹಿಳಾ ದಿನದ ಅಂಗವಾಗಿ ಚಲನಚಿತ್ರ ವಿಭಾಗವು ಮಹಿಳಾ ಕೇಂದ್ರಿತ ಚಲನಚಿತ್ರಗಳನ್ನು ಇಂದು ಪ್ರದರ್ಶಿಸುತ್ತಿದೆ

ಮಹಿಳಾ ಸಬಲೀಕರಣಕ್ಕೆ ಹಾಗೂ ಸಮಾಜದ ಏಳಿಗೆಗೆ ತ್ರಮಿಸಿದವರನ್ನು ಇಂದು ಸನ್ಮಾನಿಸಲಾಗುವುದು ಅವರ ಅನುಪಮ ಸೇವೆಯನ್ನು ಗುರುತಿಸಿ ನಾರಿ ಶಕ್ತಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಕಾಣ ಅಭಿವೃದ್ಧಿ ಸಚಿವಾಲಯ ನಾರಿ ಶಕ್ತಿ ಪುರಸ್ಕಾರ ನೀಡುತ್ತಿದೆ ಈ ಬಾರಿ ನಾರಿ ಶಕ್ತಿ ಪ್ರಶಸ್ತಿಯನ್ನು ಬೇಟಿ ಬಚಾಚೋ ಬೇಟಿ ಪಡಾವೋ ಆಂದೋಲನಕ್ಕೆ ಹೆಚ್ಚು ಒತ್ತು ನೀಡಿರುವ ಹಾಗೂ ಲಿಂಗಾನುಪಾತ ಹೆಚ್ಚಿಸಲು ಕ್ರಮ ಕೈಗೊಂಡಿರುವ ರಾಜ್ಯ ಸರಕಾರಗಳಿಗೂ ನೀಡಲಾಗುತ್ತಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಂದ ಯುದ್ದಪೀಡಿತ ಅಫ್ರಾನಿಸ್ತಾನದಲ್ಲಿನ ಅಮೆರಿಕ ಪಡೆಗಳನ್ನು ಹಿಂದಕ್ಕೆ ಕರೆಸಿಕೊಳ್ಳುವಂತೆ ತಮಗೆ ಯಾವ ಆದೇಶವೂ ಬಂದಿಲ್ಲ ಎಂದು ಅಮೆರಿಕಾ ಸೇನಾ ಮುಖಂಡ ಜನರಲ್ ಜೋಸೆಫ್ ವೊಟೆಲ್ ಹೇಳಿದ್ದಾರೆ

ಅಫ್ಘಾನಿಸ್ತಾನದಿಂದ ಸೇನೆ ಹಿಂಪಡೆಯುವ ನಿರ್ಧಾರವನ್ನು ತನ್ನ ಒಕ್ಕೂಟದ ಪಾಲುದಾರರು ಹಾಗೂ ಅಫ್ಘಾನಿಸ್ತಾನದ ಸರ್ಕಾರದೊಂದಿಗೆ ಚರ್ಚಿಸಿ ನಂತರ ತೆಗೆದುಕೊಳ್ಳಬೇಕು ಎಂದು ಹೇಳಿದರು ಸೆತೆಲ್ಸ್ ಗಣರಾಜ್ಞದಲ್ಲಿ ಹಾಲಿ ಹೈಕಮಿಷನರ್ ಆಗಿರುವ ಡಾ ದಿಸಫ್ ಸಯೀದ್ ಅವರನ್ನು ಸೌದಿ ಅರೇಬಿಯಾದಲ್ಲಿ ಭಾರತದ ಮುಂದಿನ ರಾಯಭಾರಿಯಾಗಿ ನೇಮಕ ಮಾಡಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಪ್ರಕಟಣೆ ತಿಳಿಸಿದೆ

ಈ ಪಂದ್ವವನ್ನೂ ಗೆಲ್ಲುವ ಮೂಲಕ ಸರಣಿ ಕೈವಶ ಪಡಿಸಿಕೊಳ್ಳುವ ತವಕದಲ್ಲಿ ಭಾರತ ಇದ್ದರೆ ಪಂದ್ಜ ಗೆದ್ದು ಸರಣಿಯನ್ನು ಜೀವಂತವಾಗಿಡಲು ಆಸ್ಟೇಲಿಯಾ ಸೆಣಸಲಿದೆ